ಹರ್ಷವರ್ಧನ್

ವಿಶ್ವ ಭಾರತಿ ವಿಶ್ವವಿದ್ಯಾಲಯದ ಘಟಿಕೋತ್ತವ ಸಮಾರಂಭದಲ್ಲಿ ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಮಾತನಾಡಿದ ಅವರು ವಿದ್ಲಾವಂತರು ತಮ್ಮ ಬಳಿ ಇರುವ ಕೌಶಲ್ಲವನ್ನು ಬಳಸಿಕೊಂಡು ಜಗತ್ತಿನಾದ್ಲಂತ ಹಿಂಸೆ ಮತ್ತು ಭಯೋತ್ವಾದನೆ ಚಟುವಟಿಕೆ ಪರಡುತ್ತಿದ್ದಾರೆ ಈ ಮೂಲಕ ತಮ್ಮ ಜೀವನವನ್ನು ಸಂಕಷ್ಟಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆಂದು ಅವರು ಹೇಳಿದ್ದಾರೆ ಸಕಾರಾತ್ತಕ ಮನೋಭಾವನೆಯನ್ನು ಬೆಳೆಸಿಕೊಳ್ಟಬೇಕೇ ಹೊರತು ನಕಾರಾತ್ಸಕ ಭಾವನೆಯನ್ನೆಲ್ಲ ಈ ನಿಟ್ಟನಲ್ಲಿ ವಿದ್ಯಾವಂತರು ಚಿಂತಿಸುವ ಅಗತ್ತವಿದೆ ಸಮಸ್ಥೆಯನ್ನು ಸ್ಪಷ್ಟಿಸುವುದು ಮತ್ತು ಪರಿಹಾರ ಕಂಡುಕೊಳ್ಳುವುದು ನಮ್ನ ಕ್ಯೆಯಲ್ಲೇ ಇದೆ ಅದನ್ನು ನಾವು ಆಯ್ಲೆ ಮಾಡಿಕೊಳ್ಳಬೇಕಾಗಿದೆ ಎಂದು ಅವರು ತಿಳಿಸಿದರು ವಿವಿಧತೆಯಲ್ಲಿ ಏಕತೆಯನ್ನು ತರುವ ಜೊತೆಗೆ ವಿದ್ಯಾರ್ಥಿಗಳು ಜ್ವಾನ ಮತ್ತು ಶಕ್ತಿಯಿಂದ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ವಿಶ್ವವಿದ್ಯಾಲಯಗಳು ಕೊನೆಯಿಲ್ಲದ ಜ್ವಾನ ಮತ್ತು ಕೌಶಲ್ಲ ಕೇಂದ್ರಗಳು ಈ ನಿಟ್ಟನಲ್ಲಿ ವಿಶ್ವ ಭಾರತಿ ಸಂಸ್ಥೆ ಬಡಜನರ ಕಲ್ಲಾಣಕಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದು ಮೆಚ್ಚುಗೆ ವ್ನಕ್ಷಪಡಿಸಿದ್ದಾರೆ ವಿಶ್ವಭಾರತಿ ಕೇವಲ ವಿಶ್ವವಿದ್ದಾಲಯ ಮಾತ್ರವಲ್ಲ ಸಾಂಪ್ರದಾಯಿಕ ಆಚರಣೆಯನ್ನು ಬಿತ್ಗುವ ಕೇಂದ್ರವಾಗಿದೆ ಈ ನಿಟ್ಲನಲ್ಲಿ ಗುರುದೇವ್ ರವೀಂದ್ರನಾಥ್ ಠಾಗೋರ್ ಯೋಚಿಸಿದ್ದರು ಎಂದು ಹೇಳಿದರು

ಪಶ್ಲಿಮಬಂಗಾಳ ರಾಜ್ಯಪಾಲ ಜಗದೀಪ್ ಧನಕರ್ ಕೇಂದ್ರ ಶಿಕ್ಷಣ ಸಚಿವ ಡಾ

ದೇಶದ ಅತ್ನಂತ ಹಳೆಯದಾದ ಕೇಂದ್ರೀಯ ವಿಶ್ವವಿದ್ಯಾಲಯವಾಗಿದೆ

ಅಭಿಯಾನ ಉದ್ವಾಟಿಸಿ ಮಾತನಾಡಿದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ದೇಶೀಯ ವಿದ್ಯುತ್ ಉತ್ಪನ್ನಗಳ ತಯಾರಿಕೆಗೆ ಒತ್ತು ನೀಡುವ ಜೊತೆಗೆ ಪರಿಸರ ಸ್ನೇಹಿ ಮತ್ತು ಕಡಿಮೆ ವೆಚ್ಚದ ಪಳಯುಳಿಕೆ ಇಂಧನವನ್ನು ಪ್ರೋತ್ಸಾಹಿಸಲು ಸಹಕಾರಿಯಾಗಲಿದೆ

ಸಾರಿಗೆ ವಾಹನಗಳು ದೇಶದಲ್ಲಿ ಹೆಚ್ಚಾಗಿ ಪರ್ಯಾಯ ಇಂಧನ ಬಳಕೆಯ ವಾಹನಗಳನ್ನು ಬಳಕೆ ಮಾಡುವ ಅಗತ್ಯವಿದೆ ಸಿಎನ್ಜಿ ಜೈವಿಕ ಇಂಧನ ಬಳಸುವುದರಿಂದ ಇಂಗಾಲದ ಡೈಯಾಕ್ವೈಡ್ ಮತ್ತಪ್ಲು ಕಡಿಮೆ ಮಾಡಲು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ವಿದ್ಲುತ್ ಚಾಲಿತ ವಾಹನಗಳ ಉತ್ತಾದನೆಯಲ್ಲಿ ಭಾರತ ಮೊದಲ ಸ್ಥಾನ ಪಡೆಯಲಿದೆ ಎಂದು ಹೇಳಿದ್ದಾರೆ ಇಂಧನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಆರ್

ಸಿಂಗ್ ಮಾತನಾಡಿ ಪಳಯುಳಿಕೆ ಇಂಧನವನ್ನು ಹೆಚ್ಚು ಬಳಸುವುದರಿಂದ ಹಾಲಿ ಇರುವ ಇಂಧನದ ಬೇಡಿಕೆ ಪ್ರಮಾಣ ಕಡಿಮೆ ಮಾಡಬಹುದು ಹೀಗಾಗಿ ವಿದ್ಗುತ್ ಚಾಲಿತ ವಾಹನಗಳಿಗೆ ಆದ್ಲತೆ ನೀಡುವುದರಿಂದ ಆರ್ಥಿಕವಾಗಿ ಕಡಿಮೆಯಾಗುವುದರ ಜೊತೆಗೆ ಪರಿಸರ ಸ್ನೇಹಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಅಮಿತಾಬ್ ಕಾಂತ್ ಮಾತನಾಡಿ ವಿದ್ಗುತ್ ಚಾಲಿತ ವಾಹನಗಳ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುವ ಅಗತ್ಭವಿದೆ ಎಂದು ಹೇಳಿದ್ದಾರೆ

ಅಸ್ಸಾಂನ ಗುವಾಹಟಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಷಿ ಸಚಿವ ನರೇಂದ್ರಸಿಂಗ್ ತೋಮರ್ ಅವರು ರಾಜ್ಯದ ರ್ಲೆತ ಸಮುದಾಯಕ್ಕೆ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಆತ್ಸನಿರ್ಭರ್ ಭಾರತ ಅಭಿಯಾನದ ಕನಸನ್ನು ನನಸು ಮಾಡಲು ಸ್ನಾವಲಂಬನೆ ಸಾಧಿಸಿದ ಹಳ್ಳಿಗಳಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ದೇಶದ ಸಣ್ಣ ಅತಿಸಣ್ಣ ಮಧ್ಯಮವರ್ಗದ ರೈತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವರನ್ನು ಗಮನದಲ್ಲಿಟ್ಟುಕೊಂಡು ಪಳ್ಳಿಗಳ ಸ್ವಾವಲಂಬನೆಗೆ ಒತ್ತು ನೀಡಲಾಗುತ್ತಿದೆ ಹೊಸ ತಂತ್ರಜ್ವಾನಗಳನ್ನು ಬಳಸಿಕೊಂಡು ರೈತರು ಮೌಲ್ಲವರ್ಧಿತ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲು ಗಮನ ಹರಿಸಬೇಕಾಗಿದೆ ಎಂದರು

ಇದರಿಂದ ರೈತರ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು

ರಾಜ್ಯ ಸರ್ಕಾರ ಮತ್ತು ಭಾರತೀಯ ಕೈಷಿ ಅನುಸಂದಾನ ಪರಿಷತ್ ಕೂಡ ಈ ನಿಟ್ಲನಲ್ಲಿ ಕೆಲಸ ಮಾಡುತ್ತಿವೆ ಎಂದು ಅವರು ತಿಳಿಸಿದ್ದಾರೆ ಕಳೆದ ವರ್ಷ ಜೂನ್ನಲ್ಲಿ ಗಾಲ್ನಾನ್ ಕಣಿವೆಯಲ್ಲಿ ಭಾರತ ಚೀನಾ ಸ್ಸೆನಿಕರ ನಡುವೆ ನಡೆದ ಸಂಫರ್ಷದಲ್ಲಿ ತನ್ನ ದೇಶದ ಐದು ಮಂದಿ ಸೈನಿಕರು ಮೃತಪಟ್ಲದ್ದರು ಎನ್ನುವ ಸಂಗತಿಯನ್ನು ಇದೇ ಮೊದಲ ಬಾರಿಗೆ ಚೀನಾ ಒಪ್ಪಿ ಕೊಂಡಿದೆ

ಚೀನಾದ ಕೇಂದ್ರೀಯ ಮಿಲಿಟರಿ ಆಯೋಗದ ಹೇಳಕೆಯನ್ನು ಉಲ್ಲೇಖಿಸಿ ಫರ್ಷಣೆಯಲ್ಲಿ ಐವರು ಚೀನಾ ಸೈನಿಕರು ಮೃತಪಟ್ಲಿದ್ದರು ಎಂದು ಚೀನಾದ ಸರ್ಕಾರಿ ಮಾಧ್ಯಮ ಈ ವರದಿ ಮಾಡಿದೆ ಸಂಘರ್ಷದ ಬಳಿಕ ಭಾರತ ಮತ್ತು ಚೀನಾ ನಡುವೆ ಕಳೆದ ಏಳು ತಿಂಗಳಿನಿಂದ ಮಾತುಕತೆಗಳು ಹಾಗೂ ಒಪ್ಲಂದ ನಡೆಯುತ್ತಿದ್ದು ಎರಡೂ ಕಡೆ ಸೇನೆಯನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ

ಅವರಿಗೆ ಗೌರವ ಕೂಡ ಸಲ್ಲಿಸಲಾಗಿತ್ತು ಚೀನಾ ತನ್ನ ಕಡೆ ಸೈನಿಕರಿಗೆ ಆದ ಸಾವು ನೋವಿನ ಬಗ್ಗೆ ಯಾವುದೇ ಮಾಹಿತಿ ಬಹಿರಂಗಪಡಿಸಿರಲಿಲ್ಲ

ಸ್ಕ್ರಿಯ ಪ್ರಕರಣಗಳ ಸಂಖ್ಯೆ ಕುಸಿಯುತ್ತಿದ್ಲು

ಡಿಆರ್ಡಿಓ ಅಭಿವೃದ್ಧಿಪಡಿಸಿರುವ ಸೇನಾ ಆವೃತ್ತಿಯ ಹೆಲಿನಾ ಮತ್ತು ವಾಯುಸೇನಾ ಆವೃತ್ತಿಯ ಧುವಾಸ್ತ ಕ್ಷಿಪಣಿಗಳ ಜಂಟಿ ಪ್ರಯೋಗವನ್ನು ಇಂದು ಸುಧಾರಿತ ಲಘು ಹೆಲಿಕಾಪ್ಲರ್ನಿಂದ ಮರಳುಗಾಡು ಪ್ರದೇಶದಲ್ಲಿ ಪ್ರಯೋಗಿಸಲಾಯಿತು ಕನಿಷ್ಲ ಮತ್ತು ಗರಿಷ್ಠ ದೂರದ ಐದು ಕ್ಷಿಪಣಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು ಕ್ಷಿಪಣಿಗಳನ್ನು ನಿಶ್ಚಿತ ಮತ್ತು ಚಲನೆಯ ಸ್ನಿತಿಯಲ್ಲಿರುವ ಗುರಿಗಳಿಗೆ ಸಿಡಿಸಲಾಯಿತು ಮುಂಬದಿಯಲ್ಲಿ ಚಲಿಸುವ ಹೆಲಿಕಾಪ್ಲರ್ನಿಂದ ಚಲನೆಯಲ್ಲಿರುವ ಗುರಿಯುತ್ತ ಸಿಡಿಸಲಾಯಿತು ಹೆಲಿನಾ ಕ್ಷಿಪಣಿ ಹಗಲು ಮತ್ತು ರಾತ್ರಿಯೂ ಬಳಸಬಹುದಾದ ಸಾಧನವಾಗಿದ್ದು ಯುದ್ದ ಟ್ಲಾಂಕ್ಗಳನ್ನು ಸಾಂಪ್ರದಾಯಿಕ ಮತ್ತು ಸ್ನೋಟಕದಂತೆಯೂ ನಾಶಪಡಿಸುವ ಸಾಮಾರ್ಥ್ಲ ಹೊಂದಿದೆ ದೇಶೀಯವಾಗಿ ಡಿಆರ್ಡಿಓ ಅಭಿವ್ಯಧಿಪಡಿಸಿರುವ ಹೆಲಿನಾ ಜಾಗತಿಕವಾಗಿ ಸುಧಾರಿತ ಟ್ನಾಂಕ್ ನಿರೋಧಕ ಅಸ್ಸವಾಗಿದೆ ಈ ಕ್ಷಿಪಣಿ ವ್ಯವಸ್ಥೆ ಸೇನೆಯ ಬತ್ತಳಿಕೆಗೆ ಸೇರಲು ಸಿದ್ಧವಾಗಿದೆ ಇದೇ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಓ ಭಾರತೀಯ ಸೇನೆ ಮತ್ತು ವಾಯುಪಡೆಯ ಸಾಧನೆಯನ್ನು ಶ್ಲಾಘಿಸಿದ್ದಾರೆ

ಇದು ಕೋವಿಡ್ ಹಿಂದಿನ ಸ್ಹಿತಿಗೆ ಆರ್ಥಿಕತೆ ಮರಳುತ್ತಿರುವ ಸಂಕೇತ ಎಂದು ಬಂದರು ಪಡಗು ಮತ್ತು ಜಲಮಾರ್ಗಗಳ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ ಸುಲಭ ವ್ಯಾಪಾರದ ತತ್ತದಡಿ ಬಂದರು ಸಮುದಾಯ ಮತ್ತು ಇತರೆ ಭಾಗೀದಾರರೊಂದಿಗೆ ಸ್ನೇಹಪರವಾಗಿ ಕಾರ್ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ

ಮೆಡ್ವೇ ಡೇವ್ ಅವರು ಭಾನುವಾರ ಆಸ್ಸೇಲಿಯನ್ ಓಪನ್ ಕಿರೀಟಗಾಗಿ ಜಾಕೋವಿಕ್ ಅವರ ವಿರುದ್ದ ಸೆಣಸಲಿದ್ದಾರೆ

ಮಹಿಳೆಯರ ಸಿಂಗಲ್ಪ್ ಫೈನಲ್ ನಾಳೆ ನಡೆಯಲಿದೆ